ಪಂಜಾಬ್ನ ರೈತರು ದೇಶದ ಕೃಷಿ ವಲಯದ ಅಭಿವ್ದದ್ಲಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಪ್ರಧಾನಮಂತ್ರಿ ಟ್ಷೀಟ್ ಮಾಡಿದ್ದಾರೆ ಕಳೆದ ನಾಲ್ಲು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಕೆಲವು ಕ್ರಮಗಳಿಂದಾಗಿ ದೇಶದ ರೈತರ ಆರ್ಥಿಕ ಪರಿಶ್ಲಿತಿ ಸುಧಾರಣೆಗೊಂಡಿದೆ ಎಂದು ನೀತಿ ಆಯೋಗದ ಸದಸ್ನ ಮ್ರೊ ರಮೇಶ್ ಚಂದ್ ತಿಳಿಸಿದ್ದಾರೆ

ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಮುಂಗಾರು ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಿದ್ದು

ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಗೆ ಕ್ರಮಕ್ಕೆಗೊಂಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಕೃತಜ್ಞತೆ ಸಲ್ಲಿಸಲು ಈ ಸಮಾವೇಶ ಪಮ್ನಿಕೊಳ್ಳಲಾಗಿದೆ ಎಂದು ಎಸ್ಎಡಿ ಅಧ್ಯಕ್ಷ ಸುಕ್ಬೀರ್ ಸಿಂಗ್ ಬಾದಲ್ ತಿಳಿಸಿದ್ದಾರೆ ಪ್ರಧಾನಮಂತ್ರಿಯವರು ರ್ವಾಲಿಯಲ್ಲಿ ಪಾಲ್ಗೊಳ್ಳುತ್ತಿರುವುದರಿಂದ ಹೆಚ್ಚಿನ ಮೊಲೀಸ್ ಭದ್ರತೆ ಒದಗಿಸಲಾಗಿದೆ

ತಳಮಟ್ಟದಲ್ಲಿ ಸಕಾರಾತ್ಮಕ ಬದಲಾವಣೆಯ ಅಭಿಯಾನ ಸೇರಿದಂತೆ ಸ್ವಸಹಾಯ ಗುಂಪುಗಳ ಸದಸ್ಕರ ಅನುಭವಗಳನ್ನು ಕೇಳಲು ತಾವು ಉತ್ಸುಕರಾಗಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಈ ಸಂವಾದ ಡಿಡಿ ನ್ಕೂಸ್ ಮತ್ತು ನರೇಂದ್ರ ಮೋದಿ ಆಪ್ನಲ್ಲಿ ಮೂಡಿ ಬರಲಿದೆ

ಸಂಸತ್ತಿನ ಮೇಲ್ಲನೆಯಲ್ಲಿ ದೋಗ್ರಿ ಕಾಶ್ನೀರಿ ಕೊಂಕಣಿ ಸಂತಾಲಿ ಮತ್ತು ಸಿಂಧಿ ಸೇರಿ ಏಕಕಾಲಕ್ಕೆ ಹೆಚ್ಚುವರಿಯಾಗಿ ಐದು ಭಾಷೆಗಳ ಅನುವಾದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ರಾಜ್ಯಸಭೆಯ ಅಧ್ವಕ್ಷ ಎಂ

ಭಾವನೆಗಳು ಮತ್ತು ಚಿಂತನೆಗಳನ್ನು ವ್ಯಕ್ತಪಡಿಸಲು ಮಾತೃ ಭಾಷೆಯೇ ಹೆಚ್ಚು ಸೂಕ್ತ ಎಂದು ತಾವು ಯಾವಾಗಲೂ ಪ್ರತಿಪಾದಿಸುತ್ತಿರುವುದಾಗಿ ಎಂದು ಅವರು ತಿಳಿಸಿದ್ದಾರೆ

ಬನಸ್ಕಾಂತ ಜಿಲ್ಲೆಯ ಸ್ವುಗಾಮ್ ಸಮೀಪದ ನಡಬೆಟ್ನಲ್ಲಿ ಟಿ ಜಂಕ್ಷನ್ನಿಂದ ಜಿಯೋ ಪಾಯಿಂಟ್ವರೆಗೆ ದೇಶಭಕ್ತಿ ಮೂಡಿಸುವ ವಿವಿಧ ಮಾದರಿಗಳನ್ನು ನಿರ್ಮಿಸುವುದು ಯೋಜನೆಯ ಉದ್ವೇಶವಾಗಿದೆ ಗಾಂಧಿನಗರದಲ್ಲಿ ನಿನ್ನೆ ನಡೆದ ಸೀಮಾ ದರ್ಶನ್ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಅಧ್ವಕ್ಷತೆ ವಹಿಸಿ ಅವರು ಮಾತನಾಡಿದರು

ಭಾರಿ ವಾಹನಗಳಲ್ಲಿ ಬಿಗಿ ಭದ್ರತೆ ನಡುವೆ ಯಾತ್ರಿಕರನ್ನು ಕರೆದೊಯ್ಯಲಾಗಿದೆ

ಭಾರತ ಮತ್ತು ದಕ್ಷಿಣ ಕೊರಿಯಾ ನಡುವೆ ಆರ್ಥಿಕ ಸಹಭಾಗಿತ್ವ ಬಲಿಷ್ಠ ಹಾಗೂ ಸೃಜನಶೀಲವಾಗಿದೆ ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ಅವರನ್ನು ನಿನ್ನೆ ರಾಷ್ಟಪತಿ ಭವನದಲ್ಲಿ ಸ್ವಾಗತಿಸಿ ಮಾತನಾಡಿದ ರಾಮನಾಥ್ ಕೋವಿಂದ್ ಭಾರತದ ಆಕ್ಟ್ ಈಸ್ಟ್ ನೀತಿ ದಕ್ಷಿಣ ಕೊರಿಯಾದ ನ್ಯೂ ಸದರ್ನ್ ಕಮ್ಯುನಿಟ ಜೊತೆಗೆ ಹೊಂದಿಕೆಯಾಗುತ್ತದೆ ಎಂದರು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

ಇತರರು ತನ್ನ ಜಾಲತಾಣ ಬಳಕೆದಾರರ ವೈಯಕ್ತಿಕ ವಿವರಗಳನ್ನು ಹೇಗೆ ದುರುಪಯೋಗ ಪಡೆಸಿಕೊಂಡಿದ್ದಾರೆ ಎನ್ನುವ ಬಗ್ಗೆ ಖಚಿತ ಪಡಿಸಿಕೊಳ್ಳುವಲ್ಲಿ ಫೇಸ್ಬುಕ್ ವಿಫಲವಾಗಿದೆ ಎಂದು ವರದಿಯಲ್ಲಿ ಮಾಹಿತಿ ಆಯುಕ್ತ ಕಚೇರಿ ತಿಳಿಸಿದೆ

ಇತರ ಕ್ರಿಕೆಟ್ ಸಂಸ್ಟೆಗಳೊಂದಿಗೆ ನೋಂದಾಯಿತಗೊಂಡಿರುವ ಆಟಗಾರರು ತಮಿಳುನಾಡು ಪ್ರೀಮಿಯರ್ ಲೀಗ್ನಲ್ಲಿ ಪಾಲ್ಗೊಳ್ಳುವಂತಿಲ್ಲ ಎಂದು ಸುಪ್ರೀಂಕೋರ್ಟ್ ಇಂದು ಹೇಳಿದೆ ತಮಿಳುನಾಡು ಪ್ರೀಮಿಯರ್ ಲೀಗ್ ಪಂದ್ಯಗಳು ನಿಗದಿಯಂತೆ ನಡೆಯಲಿವೆ ಎಂದೂ ಮುಖ್ಯ ನ್ಶಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಪೀಠ ಹೇಳಿದೆ

ಭಾರಿ ಮಳೆಯಿಂದಾಗಿ ಉಂಟಾದ ಭೂ ಕುಸಿತಕ್ಕೆ ಹಲವು ಮನೆಗಳು ನೆಲಸಮಗೊಂಡಿವೆ

ಇನ್ನಿಬ್ಬರ ಪತ್ತೆಗಾಗಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಶೋಧನಾ ಕಾರ್ಯದಲ್ಲಿ ತೊಡಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ

ಸಾವಿಗೀಡಾದವರಲ್ಲಿ ಅವಾಮಿ ನ್ಯಾಷನಲ್ ಪಾರ್ಟಿಯ ನಾಯಕ ಹಾರೂನ್ ಬಿಲೌರ್ ಕೂಡ ಸೇರಿದ್ದಾರೆ

ಅಘ್ಘಾನಿಸ್ತಾನದಲ್ಲಿ ಭದ್ರತಾ ಪರಿಶ್ಥಿತಿಯನ್ನು ಇನ್ನಷ್ಟು ಸುಧಾರಿಸಲು ಅಮೆರಿಕ ಅಧ್ವಕ್ಷ ಡೋನಲ್ಡ್ ಟ್ರಂಪ್ ಅವರ ಮನವಿ ಹಿನ್ನೆಲೆಯಲ್ಲಿ ಬ್ರಿಟೀಷ್ ಸರ್ಕಾರ ಅಭ್ವಾನಿಸ್ತಾನದಲ್ಲಿ ತನ್ನ ಸೇನಾಪಡೆಗಳ ಸಂಖ್ಕೆಯನ್ನು ದ್ವಿಗುಣಗೊಳಿಸಲು ನಿರ್ಧರಿಸಿವೆ

ಹೊಸ ತಂಡವು ನ್ಕಾಟೋ ನೇತೃತ್ವದ ತರಬೇತಿ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು ಅಫ್ಫಾನ್ ಪಡೆಗೆ ತರಬೇತಿ ನೀಡಲಿದೆ

ಚೀನಾಕ್ಕೆ ರಫ್ತಾಗುವ ವಸ್ತುಗಳನ್ನು ಪಟ್ಟಿ ಮಾಡಲು ಸಿದ್ಧಕೆ ನಡೆಸಲಾಗಿದೆ ಈ ಮೂಲಕ ವಿಶ್ವದ ಎರಡು ಆರ್ಥಿಕ ಶಕ್ತಿಗಳ ನಡುವಿನ ವ್ಯಾಪಾರ ಯುದ್ಧ ಮತ್ತಷ್ಟು ಹೆಚ್ಚಾದಂತಾಗಿದೆ

ಸ್ದಳೀಯ ಟೆಲಿವಿಷನ್ ಕೇಂದ್ರದ ಮಾಹಿತಿಯನ್ನು ಉಲ್ಲೇಖಿಸಿರುವ ವರದಿಯ ಪ್ರಕಾರ ಕೆಚಿಕಾನ್ ನಗರದ ಸಮೀಪ ಈ ಅವಘಡ ಸಂಭವಿಸಿದೆ